ಶಿವಳ್ಳಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಗಣ್ಯರಿಂದ ಅಶ್ರುತರ್ಪಣ ಬರುವ ಲೋಕಸಭಾ ಚುನಾವಣೆಗೆ ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿ ತನ್ನ ಎರಡನೆ ಪಟ್ಟಿ ಬಿಡುಗಡೆ ಮಾಡಿದೆ ಆ ಪೈಕಿ ರಾಜ್ಯದ ಎರಡು ಕ್ಷೇತ್ರಗಳಿಗೆ ತೀರ್ಮಾನ ಅಂತಿಮಗೊಳಿಸಿದೆ

ಮುನಿಸ್ವಾಮಿ ಅವರಿಗೆ ಟಿಕೆಟ್ ನೀಡಲಾಗಿದ್ದು ಮಂಡ್ಯ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸುಮಲತಾ ಅಂಬರೀಷ ಅವರನ್ನು ಬೆಂಬಲಿಸಲು ಪಕ್ಷ ನಿರ್ಧರಿಸಿದೆ ಈ ಮೊದಲು ಪಕ್ಷ ಗುರುವಾರ ತನ್ನ ಮೊದಲ ಪಟ್ಟಿ ಪ್ರಕಟಿಸಿದ್ದು ರಾಜ್ಯದಲ್ಲಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲಾಗಿತ್ತು ಇದರೊಂದಿಗೆ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಕೂಡಾ ತನ್ನ ಎರಡನೆ ಪಟ್ಟಿ ಬಿಡುಗಡೆ ಮಾಡಿದ್ದು

ಆರ್ ಪಾಟೀಲ ಡಾವಣಗೆರೆ ಶ್ಯಮನೂರ ಶಿವಶಂಕರಪ್ಪ ದಕ್ಷಿಣ ಕನ್ನಡ ಮಿಥುನ ರೈ ಚಿತ್ರದುರ್ಗ ಬಿ

ಚಂದ್ರಪ್ಪ ಮೈಸೂರು ವಿಜಯಶಂಕರ ಚಾಮರಾಜನಗರ ಆರ್ ದುವನಾರಾಯಣ ಬೆಂಗಳೂರು ಗ್ರಾಮೀಣ ಡಿ

ಸುರೇಶ ಬೆಂಗಳೂರು ಉತ್ತರ ರಿಜ್ವಾನ್ ಅರ್ಷದ್ ಚಿಕ್ಕಬಳ್ಯಾಮರ ಎಂ

ನಿವೃತ್ತ ನ್ಯಾಯಮೂರ್ತಿಗಳಾದ ದಿಲೀಪ್ ಭೋಸಲೆ ಪ್ರದೀಪ್ಕುಮಾರ್ ಮೊಹಂತಿ ಅಭಿಲಾಷ ಕುಮಾರಿ ಅಜಯ್ ಕುಮಾರ್ ತ್ರಿಪಾಠಿ ಲೋಕಪಾಲ ವ್ವವಸ್ಟೆಯ ನಾಲ್ವರು ನ್ಕಾಯಾಂಗ ಸದಸ್ಕರಾಗಿರುತ್ತಾರೆ ಸಶಸ್ತ ಸೀಮಾಬಲದ ಮಾಜಿ ಮುಖ್ಯಸ್ಥರಾದ ಅರ್ಚನಾ ರಾಮಸುಂದರಂ ಮಹಾರಾಷ್ಷದ ಮುಖ್ಯಕಾರ್ಯದರ್ಶಿ ದಿನೇಶ್ಕುಮಾರ್ ಜೈನ್ ಭಾರತೀಯ ಕಂದಾಯ ಸೇವೆಗಳ ನಿವೃತ್ತ ಅಧಿಕಾರಿ ಮಹೇಂದ್ರ ಸಿಂಗ್ ಪಾಗೂ ಭಾರತೀಯ ಆಡಳಿತ ಸೇವೆಗಳ ನಿವ್ಯಕ್ತ ಅಧಿಕಾರಿ ಇಂದ್ರಜೀತ್ ಪ್ರಸಾದ್ ಗೌತಮ್ ಲೋಕಪಾಲ ವ್ಯವಸ್ಥೆಯಲ್ಲಿ ನಾಲ್ವರು ನ್ಯಾಯಾಂಗೇತರ ಸದಸ್ಟರಾಗಿ ನೇಮಕ ಗೊಂಡಿದ್ದಾರೆ

ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಮೈತ್ರಿ ರಚಿಸಿಕೊಂಡು ಚುನಾವಣಾ ಕಣಕ್ಕಿಳಿದಿವೆ ಇದರಿಂದ ಬೇಸತ್ತಿರುವ ರಾಷ್ಷೀಯ ಬಿಎಸ್ಸಿ ಅಧ್ವಕ್ಷೆ ಮಾಯಾವತಿ ಅವರ ಆದೇಶದಂತೆ ಮೈತ್ರಿ ಮಾಡಿಕೊಳ್ಳದಿರಲು ನಿರ್ಧರಿಸಲಾಗಿದೆ ಎಂದರು ಚುನಾವಣೆ ಮುಗಿದ ಮೇಲೆ ಜೆಡಿಎಸ್ನೊಂದಿಗೆ ಮೈತ್ರಿ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಎಂದು ಅವರು ಹೇಳಿದರು ರಾಜ್ಯ ಬಿಜೆಪಿ ನೇತೃತ್ವದಲ್ಲಿ ನಾನು ಚೌಕಿದಾರ್ ಪ್ರಧಾನಮಂತ್ರಿ ಜೊತೆ ಬಾಗಿ ಅಭಿಯಾನಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಲಾಯಿತು ರಾಜ್ಯಸಭಾ ಸದಸ್ಯ ರಾಜೀವ ಚಂದ್ರಶೇಖರ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ವಕ್ತಾರ್ ಸಿ ಟಿ ರವಿ ಮುಖಂಡರಾದ ತೇಜಶ್ವಿನಿ ಮಾಳವಿಕಾ ಅವಿನಾಶ್ ಗೋ ಮಧುಸೂಧನ್ ಮತ್ತಿತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನೀತಿಸಂಹಿತೆ ಕೈಪಿಡಿ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೀವ ಚಂದ್ರಶೇಖರ ನಾನು ಚೌಕಿದಾರ್ ಅಭಿಯಾನಕ್ಕೆ ದೇಶದಾದ್ಯಂತ ಅಪಾರ ಜನ ಬೆಂಬಲ ವ್ಯಕ್ತವಾಗಿದೆ ಜನರ ಚಳುವಳಿಯಾಗಿ ಅಭಿಯಾನ ಮುಂದುವರೆದಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ನವಭಾರತ ನಿರ್ಮಾಣ ಸಂಕಲ್ಲಕ್ಕೆ ಮೂರಕವಾಗಿದೆ ಎಂದರು ಇಂದು ವಿಶ್ವ ಕ್ಷಯರೋಗ ದಿನ

ವಿಶ್ವ ಕ್ಷಯರೋಗ ದಿನಾಚರಣೆ ಒಂದು ಸಾಂಘಿಕ ವಾರ್ಷಿಕ ಕಾರ್ಯಕ್ರಮವಾಗಿದ್ದು ವಿಶ್ವದಾದ್ಯಂತ ಜನರಿಗೆ ಕ್ಷಯರೋಗದ ಬಗ್ಗೆ ತಳಮಟ್ಟದ ಅರಿವು ಮೂಡಿಸುವುದು ರೋಗ ಪರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ಗುಣಪಡಿಸುವ ಉದ್ದೇಶಗಳ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಸೂಕ್ತ ಹಾಗೂ ಕ್ರಮಬದ್ದ ದಿ ದೋಪಾಜಾರದಿಂದ ಕ್ಷಯ ರೋಗವನ್ನು ಗುಣಪಡಿಸಬಹುದು ಎನ್ನುವ ತಿಳಿವಳಿಕೆ ನೀಡುವ ನಿಟ್ಲಿನಲ್ಲಿ ಈ ದಿನ ಪಲವು ವಿಧಾಯಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ

ಎರಡು ದಿನಗಳ ಹೈದಯಾಘಾತದಿಂದ ನಿಧನರಾದ ಪೌರಾಡಳಿತ ಸಚಿವ ಸಿ

ಶಿವಳ್ಳಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಿನ್ನೆ ಅವರ ಪುಟ್ಟೂರು ಕುಂದಗೋಳ ತಾಲೂಕಿನ ಯರಗುಪ್ಪಿಯಲ್ಲಿ ನಿನ್ನೆ ನಡೆಯಿತು ಗಾಳಿಯಲ್ಲಿ ಮೂರು ಸುತ್ತು ಕುಶಾಲತೋಮ ಸಿಡಿಸಿ ಮ್ವತರಿಗೆ ಸರ್ಕಾರದಿಂದ ಗೌರವ ಸಲ್ಲಿಸಲಾಯಿತು ಮ್ಬತರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬಡವರ ಬಗೆಗಿನ ಅವರ ಕಾಳಜಿ ನಿಜವಾದ ಜನನಾಯಕನೊಬ್ಬ ಅಳವಡಿಸಿಕೊಳ್ಳಲು ಮಾದರಿಯಾಗಿತ್ತು ಎಂದರು ಅಂತ್ಯಕ್ಷಿಯೆಯಲ್ಲಿ ಪಾಲ್ಗೊಂಡು ಗೌರವ ಸಲ್ಲಿಸಿದ ಉಪಮುಖ್ಚಮಂತ್ರಿ ಡಾ

ಶಿವಳ್ಳಿ ಅವರು ಬಡವರು ನೊಂದವರ ಧ್ವನಿಯಾಗಿದ್ದರು ಸೈದ್ಧಾಂತಿಕ ನಿಲುವಿಗೆ ಬದ್ಧರಾಗಿದ್ದ ವ್ಯಕ್ತಿಯಾಗಿದ್ದರು ಎಂದು ನುಡಿನಮನ ಸಲ್ಲಿಸಿದರು ಸಹಸ್ತಾರು ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಬಂಧುಗಳು ನಾಡಿನ ಗಣ್ಣರು ಅಂತ್ಯಕ್ತಿಯೆಯಲ್ಲಿ ಪಾಲ್ಗೊಂಡು ಅಂತಿಮ ನಮನ ಸಲ್ಲಿಸಿದರು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎನ್

ಕೋನರಡ್ಡಿ ಸಂಸದ ಪ್ರಹ್ಲಾದ ಜೋಷಿ ಶಾಸಕರಾದ ಹೆಚ್ ವಿಶ್ವನಾಥ ಟಿ ರಘುಮೂರ್ತಿ ಬಸವರಾಜ ಹೊರಟ್ಟ ಶಂಕರ ಪಾಟೀಲ ಮುನೇನಕೊಪ್ಪ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಜಿಪಂ ಮುಖ್ಯ ಕಾರ್ಯನಿರ್ವಾಪಕ ಅಧಿಕಾರಿ ಡಾ

ಸತೀಶ ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತ ಇತರರು ಅಂತ್ಯಕ್ತಿಯೆಯಲ್ಲಿ ಪಾಲ್ಗೊಂಡಿದ್ದರು

ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡಾ ಈ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾಹಿತಿ ಪಂಚಿಕೊಂಡ ಬಾಗಲಕೋಟೆ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರ ಮತದಾನ ಕುರಿತು ಸಾರ್ವಜನಿಕರಲ್ಲಿ ಅದರಲ್ಲೂ ವಿಶೇಷವಾಗಿ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಾಲೆ ಕಾಲೇಜುಗಳಲ್ಲಿ ಚುನಾವಣೆ ಸಾಕ್ಷರತಾ ಕ್ಲಬ್ ರಚಿಸಲಾಗಿದೆ ಮತಗಟ್ಟೆಗಳಲ್ಲಿ ವಿಶೇಷಚೇತನರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು

ಖಾದರ್ ನಿನ್ನೆ ಭೇಟಿ ನೀಡಿ ಪರಿಹಾರ ಕಾರ್ಯಾಚರಣೆ ವೀಕ್ಷಿಸಿದರು